ನಂತರ ಸದನದಲ್ಲಿ ಬಹುಮತ ಪರೀಕ್ಷೆಯನ್ನು ನಡೆಸಬೇಕು ಎಂದು ನ್ಯಾಯಾಲಯ ತೀರ್ಪು ನೀಡಿದೆ ರಹಸ್ಯ ಮತದಾನಕ್ಕೆ ಅವಕಾಶವಿಲ್ಲ ಮತ್ತು ಬಹುಮತ ಪರೀಕ್ಷೆಯನ್ನು ಚೆಲಿವಿಷನ್ನಲ್ಲಿ ಸಂಪೂರ್ಣವಾಗಿ ನೇರ ಪ್ರಸಾರ ಮಾಡಬೇಕು ಎಂದೂ ಸಹ ಸರ್ವೋಚ್ಚ ನ್ಯಾಯಾಲಯ ಆದೇಶ ನೀಡಿದೆ ಮಹಾರಾಷ್ಟ ವಿಧಾನಸಭೆಯಲ್ಲಿ ಬಹುಮತ ಪರೀಕ್ಷೆಗೆ ಸುಪ್ರೀಂಕೋರ್ಟ್ ಆದೇಶಿಸಿರುವುದನ್ನು ಸ್ವಾಗತಿಸುವುದಾಗಿ ಹಿರಿಯ ಕಾಂಗ್ರೆಸ್ ನಾಯಕ ಪ್ಪಥ್ಲಿರಾಜ್ ಚೌಹಾಣ್ ಹೇಳಿದ್ದಾರೆ ನ್ಯಾಯಾಲಯದ ಇಂದಿನ ಆದೇಶ ಶಿವಸೇನೆ ಕಾಂಗೆಸ್ ಮತ್ತು ಎನ್ಸಿಪಿ ಪಕ್ಷಗಳಿಗೆ ಸಮಾಧಾನ ತಂದಿರುವುದಾಗಿ ಅವರು ಪ್ರತಿಕ್ರಿಯಿಸಿದ್ದಾರೆ ಈ ಮೂರೂ ಪಕ್ಷಗಳ ಮೈತ್ರಿಕೂಟ ಸದನದಲ್ಲಿ ಬಹುಮತ ಹೊಂದಿದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ ಸುಪ್ರೀಂಕೋರ್ಟ್ ನಿರ್ದೇಶನವನ್ನು ಬಿಜೆಪಿ ಸ್ವಾಗತಿಸುತ್ತದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಚಂದ್ರಕಾಂತ್ ಪಾಟೀಲ್ ಹೇಳಿದ್ದಾರೆ ಮತ್ತು ನಾಳೆ ಸದನದಲ್ಲಿ ತಮ್ಮ ಪಕ್ಷ ಬಹುಮತವನ್ನು ಸಾಬೀತು ಪದಿಸಲಿದೆ ಎಂದು ಅವರು ಹೇಳಿದ್ದಾರೆ ದೇಶಾದ್ಯಂತ ಇಂದು ಸಂವಿಧಾನ ದಿನವನ್ನು ಆಚರಿಸಲಾಗುತ್ತಿದೆ ಸಂಸತ್ಭವನದ ಭವ್ಯ ಸೆಂಟ್ರಲ್ ಹಾಲ್ನಲ್ಲಿ ಇಂದು ಬೆಳಿಗ್ಗೆ ನಡೆದ ಪ್ರಧಾನ ಸಮಾರಂಭದಲ್ಲಿ ಭಾರತ ಸಂವಿಧಾನ ನಿರ್ಮಾತ್ವಗಳನ್ನು ಕೃತಜ್ಞತೆಯಿಂದ ಸ್ಮರಿಸಲಾಯಿತು ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅವರ ಸಂಪುಟ ಸಚಿವರು ಸೇರಿದಂತೆ ಆಮಂತ್ರಿತ ಗಣ್ಯರು ಈ ಐತಿಹಾಸಿಕ ಸಮಾರಂಭಕ್ಕೆ ಸಾಕ್ಷಿಯಾದರು ಸಂಸತ್ತಿನ ಈ ವಿಶೇಷ ಜಂಟಿ ಅಧಿವೇಷನವನ್ನು ಉದ್ದೇಶಿಸಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಮಾತನಾದಿ ಭಾರತದ ಸಂವಿಧಾನ ಸಮಸ್ತ ಭಾರತೀಯರ ಹೆಮ್ಮೆಯಾಗಿದೆ ವಿಶ್ವದ ಎಲ್ಲಾ ದೇಶಗಳ ಸಂವಿಧಾನಕ್ಕೆ ಮೂಲಾಧಾರವಾಗಿದೆ ಎಂದು ಬಣ್ಣಿಸಿದರು ನಮ್ಮ ಸಂವಿಧಾನ ಹಕ್ಗುಗಳು ಮತ್ತು ಕರ್ತವ್ಯಗಳ ಬಗ್ಗೆ ವಿವರಿಸಿದೆ ಪ್ರತಿಯೊಬ್ಬ ಭಾರತೀಯನೂ ತನ್ನ ಕರ್ತವ್ಲಗಳನ್ನು ಪಾಲಿಸುವ ಹಕ್ಕನ್ನು ಚಲಾಯಿಸಬೇಕು ಎಂದರು ಸಮಾರಂಭದಲ್ಲಿ ಉಪರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಯವರು ಸಹ ಮಾತನಾಡಿದರು ಇದೇ ಸಂದರ್ಭದಲ್ಲಿ ವಿಶೇಷ ಅಂಚೆ ಚೇಟಿಯನ್ನು ರಾಷ್ಟಪತಿ ಬಿಡುಗಡೆ ಮಾಡಿದರು

ಇದರೊಂದಿಗೆ ಭಾರತೀಯ ಗಣರಾಜ್ಯದ ಇತಿಹಾಸದಲ್ಲಿ ಹೊಸ ಯುಗವೊಂದು ಆರಂಭವಾಯಿತು

ಸಂವಿಧಾನದ ತತ್ಸಗಳು ಮತ್ತು ಮೌಲ್ಯಗಳ ಬಗ್ಗೆ ದೇಶದ ನಾಗರಿಕರಿಗೆ ಅರಿವು ಮೂಡಿಸುವುದು ಮತ್ತು ಭಾರತೀಯ ಪ್ರಜಾಸತ್ತೆಯನ್ನು ಬಲಪಡಿಸಲು ಎಲ್ಲ ಭಾರತೀಯರು ಅತ್ಯಮೂಲ್ಲ ಪಾತ್ರ ವಹಿಸುವಂತೆ ಪ್ರೋತ್ಸಾಹಿಸುವುದು ಸಹ ಈ ಆಚರಣೆಯ ಉದ್ದೇಶವಾಗಿದೆ

ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸಂಭ್ರಮಿಸುವ ದಿನದಂದೇ ಇಡೀ ವಿಶ್ವವೇ ಒಂದು ಕುಟುಂಬ ಎನ್ನುವ ಮನೋಭಾವವನ್ನು ಹೊಂದಿರುವ ಭಾರತದ ಮೇಲೆ ಉಗ್ರರ ದಾಳಿ ನಡೆದಿದ್ದ ಕರಾಳ ನೆನಪು ತಮಗೆ ಅತೀವ ನೋವು ತಂದಿರುವುದಾಗಿ ಅವರು ಹೇಳಿದ್ದಾರೆ

ದಕ್ಷಿಣ ಮುಂಬೈನ ಮೇರಿನ್ ಲೈನ್ಸ್ ಪ್ರದೇಶದ ಪೊಲೀಸ್ ಸ್ಮಾರಕ ಸ್ವಳದಲ್ಲಿ ಇಂದು ಬೆಳಗ್ಗೆ ಪುಷ್ನಗುಚ್ದ ಅರ್ಪಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಕಾರ್ಯದರ್ಶಿ ಅಜೋಯ್ ಮೆಹ್ತಾ ಪೊಲೀಸ್ ಮಹಾನಿರ್ದೇಶಕ ಸುಬೋಧ್ ಕುಮಾರ್ ಜೈಸ್ಲಾಲ್ ಮುಂಬೈ ಪೊಲೀಸ್ ಆಯುಕ್ತ ಸಂಜಯ್ ಬಾರ್ನೈ ಇತರ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ಹುತಾತ್ಮರ ಕುಟುಂಬ ಸದಸ್ಯರು ಭಾಗವಹಿಸಿದ್ದರು

ಮುಂಬೈ ಭಯೋತ್ಪಾದಕ ದಾಳಿಯಲ್ಲಿ ಪಾಕಿಸ್ತಾನದ ಪಾತ್ರವನ್ನು ವಿರೋದಿಸಿ ವಾಷಿಂಗ್ವನ್ನಲ್ಲಿ ಪಾಕಿಸ್ತಾನ ರಾಯಭಾರ ಕಚೇರಿ ಎದುರು ಭಾರತ ಮತ್ತು ಅಮೆರಿಕದ ಪ್ರಜೆಗಳು ಹಾಗೂ ವಿವಿಧ ಸಂಘಟನೆಗಳು ಪ್ರತಿಭಟನಾ ರ್್ಯಾಲಿ ನಡೆಯಿತು

ಸಂತಾಲ್ ಪರಗಣ ವಲಯದ ಡುಂಕಾ ಜಂತಾರ ಮತ್ತು ದೇವ್ಫರ್ನಲ್ಲಿ ಕೊನೆಯ ಹಂತದಲ್ಲಿ ಮತೆದಾನ ನಡೆಯಲಿದೆ

ಜಾರ್ಖಂಡ್ ವಿಧಾನಸಭಾ ಚುನಾವಣೆಗೆ ಇಬ್ಬರು ಅಭ್ಯರ್ಥಿಗಳ ತನ್ನ ಆರನೆಯ ಪಟ್ಟಿಯನ್ನು ಜಾರ್ಖಂಡ್ ಮುಕ್ತಿ ಮೋರ್ಛಾ ಬಿಡುಗಡೆ ಮಾಡಿದೆ

ಭಾರತೀಯ ವಾಯುಪಡೆ ಐಎಎಫ್ ಒಂದು ನಿಜವಾದ ಬಾಹ್ಯಾಕಾಶ ಶಕ್ತಿಯಾಗಿ ಹೊರಹೊಮ್ಮುವ ನಿಟ್ಟಿನಲ್ಲಿ ಸಮಗತಿಯಲ್ಲಿ ಮುನ್ನಡೆಯುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ

ಐಎಎಫ್ನ ವೈತ್ತಿಪರತೆಯನ್ನು ಕೊಂಡಾದಿದ ರಕ್ಷಣಾ ಸಚಿವರು ದೇಶಕ್ಕೆ ಅತ್ಯಂತ ಸಮರ್ಥ ಹಾಗೂ ಸಮರ ಯೋಗ್ಯ ಪಡೆಯನ್ನು ನೀಡಿದ ಯೋಧರು ಮತ್ತು ಅದರ ಕುಟುಂಬ ವರ್ಗದವರನ್ನು ಪ್ರಶಂಸಿದರು ಎರಡು ದಿನಗಳ ಕಮಾಂಡರ್ಪ್ ಸಮ್ಮೇಳನ ಇಂದು ಮುಕ್ತಾಯವಾಗಲಿದೆ

ಅಲ್ಲದೆ ವಾಯುಗುಣಮಟ್ಟ ಕುಡಿಯುವ ನೀರು ಹಾಗೂ ಕಸ ವಿಲೇವಾರಿ ವ್ಯವಸ್ಥೆಗಳ ಬಗ್ಗೆ ವರದಿ ಸಲ್ಲಿಸಬೇಕೆಂದು ಎಲ್ಲಾ ರಾಜ್ಯಗಳಿಗೆ ನ್ಯಾಯಾಲಯ ನೋಟೀಸು ನೀಡಿದೆ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ಮತ್ತು ದೆಹಲಿಯಲ್ಲಿ ಸಮಸ್ಯೆ ನಿರ್ವಹಣೆ ಸೂಚಿತ ವಿಧಾನದಲ್ಲಿ ನಡೆಯದೆ ಇರುವ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಜಮ್ಮು ಮತ್ತು ಕಾಶ್ಮೀರದ ಪುಲ್ಲಾಮ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳೊಂದಿಗೆ ನಡೆದ ಗುಂಡಿನ ಚಕಮಕಿಯಲ್ಲಿ ಇನ್ನೂ ಒಬ್ಬ ಭಯೋತ್ವಾದಕ ಹತನಾಗಿದ್ದು

ದಕ್ಷಿಣ ಕಾಶ್ಮೀರ ಜಿಲ್ಲೆಯ ಶಾದಿ ಮಾರ್ಗ್ನಲ್ಲಿ ವಾಹನ ತಪಾಸಣಾ ಠಾಣೆಯ ಭದ್ರತಾ ಸಿಬ್ಬಂದಿ ಮೇಲೆ ಭಯೋತ್ವಾದಕರು ಗುಂಡು ಹಾರಿಸಿದಾಗ ಈ ಫರ್ಷಣೆ ಉಂಟಾಯಿತು ಕಳೆದ ರಾತ್ರಿ ನಡೆದ ಪ್ರತಿ ದಾಳಿಯಲ್ಲಿ ಒಬ್ಬ ಭಯೋತ್ಪಾದಕ ಹತನಾಗಿದ್ದ ಭೆಯೋತ್ಬಾದನೆ ನಿಗ್ರಹ ಕಾರ್ಯಾಚರಣೆ ಮಕ್ತಾಯವಾಗಿದ್ದು ಈಗ ಶೋಧ ಮತ್ತು ಆ ಸ್ಥಳವನ್ನು ಸ್ವಚ್ಚಗೊಳಿಸುವ ಕಾರ್ಯ ನಡೆಯುತ್ತಿದೆ ಗೋವಾದಲ್ಲಿ ನಡೆದಿರುವ ಭಾರತದ ಅಂತಾರಾಷ್ಟೀಯ ಚಲನಚಿತ್ರೊತ್ಸವದಲ್ಲಿ ವಿಶ್ವದ ಅತ್ಯುತ್ತಮ ಸಿನೆಮಾಗಳ ಪ್ರದರ್ಶನ ಮುಂದುವರೆದಿದೆ ಇದೇ ಸಂದರ್ಭದಲ್ಲಿ ಹಲವು ಪ್ರಮುಖ ಚಿತ್ರ ನಿರ್ಮಾಪಕರ ಸನ್ಮಾನ ಸಮಾರಂಭಗಳು ಸಹ ನಡೆದಿವೆ ಮೊದಲ ಸಿನೆಮಾ ನಿರ್ದೇಶನಕ್ಕೆ ನೀಡುವ ಸೆಂಟಿನರಿ ಪ್ರಶಸ್ತಿಯನ್ನು ಪ್ರಧಾನ ಮಾಡಲಾಗುವುದು